ದೇಶದಲ್ಲಿ ವೈದ್ಯಕೀಯ ಮೂಲಸೌಕರ್ಯಗಳ ಸುಧಾರಣೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಚಿಕಿತ್ಪಾ ಮಾರ್ಗಸೂಚಿಯ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ದೇಶದಲ್ಲಿ ಚೇತರಿಕೆ ಪ್ರಮಾಣ ಹೆಚ್ಚಳಗೊಳ್ಳುತ್ತಿದೆ

ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ದೇಶದಲ್ಲಿ ಕೋವಿಡ್ ಪರೀಕ್ಷಾ ಮೂಲಸೌಕರ್ಯಗಳನ್ನು ಹಂತ ಹಂತವಾಗಿ ಹೆಚ್ಚಿಸಿದೆ

ಹೆಚ್ಚಿನ ಪ್ರಮಾಣದ ಪರೀಕ್ಷೆಗಳಿಂದಾಗಿ ಸೋಂಕಿತರನ್ನು ತ್ವರಿತವಾಗಿ ಗುರುತಿಸಿ ಅವರನ್ನು ಐಸೋಲೇಷನ್ಗೆ ಒಳಪದಿಸಿ ಪರಿಣಾಮಕಾರಿ ಚಿಕಿತ್ಸೆ ಕಲ್ಪಿಸಲು ಸಾಧ್ಯವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ ಇದರಿಂದಾಗಿ ದೇಶದಲ್ಲಿ ಸಾವಿನ ಪ್ರಮಾಣಗಳು ಇಳಿಕೆಯಾಗುತ್ತಿವೆ ದಿನನಿತ್ಯ ಪರೀಕ್ಷೆಗಳಿಂದಾಗಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯೂ ಇಳಿಮುಖವಾಗುತ್ತಿದೆ ಪ್ರಸ್ತುತ ಶೇಕಡ ಳಕ್ಕಿಂತ ಕಡಿಮೆ ಇದೆ

ಈ ವರ್ಷದ ಜನವರಿಯಲ್ಲಿ ದೇಶದಲ್ಲಿ ಪುಣೆಯಲ್ಲಿ ಮಾತ್ರ ರಾಷ್ಟೀಯ ವೈರಾಣು ಸಂಸ್ಲೆ ಕೋವಿಡ್ ಪರೀಕ್ಷೆಯ ಪ್ರಯೋಗಾಲಯ ಹೊಂದಿತ್ತು

ಹರ್ಷವರ್ಧನ್ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಗುಲಾಂ ನಬಿ ಆಜಾದ್ ಟಿಎಂಸಿ ನಾಯಕ ಡೆರಿಕ್ ಓಬಿಯಾನ್ ಡಿಎಂಕೆ ನಾಯಕ ಟಿ ಆರ್ ಬಾಲು ಎನ್ಸಿಪಿ ಪರಮೋಚ್ಚ ನಾಯಕ ಶರದ್ ಪವಾರ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ವರ್ಚುವಲ್ ಸಭೆಯಲ್ಲಿ ಪಾಲ್ಲೊಂಡಿದ್ದಾರೆ ದೇಶದ ಕೋವಿಡ್ ಲಸಿಕಾ ಅಭಿವೃದ್ದಿ ಕೇಂದ್ರಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿದ ನಂತರ ಈ ಸಭೆ ನಡೆಸಲಾಗುತ್ತಿದೆ ಕೊರೋನಾ ಲಸಿಕೆ ಅಭಿವೃದ್ದಿ ಹಾಗೂ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಎಂಬ ಆಶಯವನ್ನು ಭಾರತ ಹೊಂದಿದೆ

ಪುಣೆಯ ಸೀರಮ್ ಸಂಸ್ಥೆ ಆಕ್ಸ್ಫರ್ಡ್ ಅಸ್ಟ್ರಾಜೆನಿಕ್ ಅಭಿವ್ವದ್ದಿಪಡಿಸಿರುವ ಕೋವಿಡ್ ಶೀಲ್ಡ್ ಲಸಿಕೆಯನ್ನು ಸಾಮೂಹಿಕ ಉತ್ಪಾದನೆಗಾಗಿ ಆಯ್ಕೆ ಮಾಡಲಾಗಿದೆ ದೇಶದಲ್ಲಿನ ಲಸಿಕೆ ಬೇಡಿಕೆಯನ್ನು ಪೂರೈಸುವ ಕ್ರಮವಾಗಿ ತಯಾರಿಕೆ ಹಾಗೂ ಹಂಚಿಕೆಯನ್ನು ಸುಸೂತ್ರಗೊಳಿಸಲು ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಆರಂಭಿಸಿದೆ

ರೆಪೋ ದರದಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ

ಹಣದುಬ್ಬರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೆಪೋ ದರದಲ್ಲಿ ಯಥಾಸ್ದಿತಿ ಕಾಪಾದಿಕೊಳ್ಳಲು ಮಾನಿಟರಿ ನೀತಿ ಸಮಿತಿ ತೀರ್ಮಾನಿಸಿದೆ

ಹಣಕಾಸು ವಲಯದ ಸ್ದಿರತೆಯನ್ನು ರಕ್ಷಿಸಲು ಆರ್ಬಿಐ ಬದ್ದವಾಗಿದೆ ಹಾಗಾಗಿ ಈ ವಲಯದಲ್ಲಿ ಅಗತ್ಯವಾಗಿರುವ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಆರ್ಥಿಕ ಏರುಪೇರುಗಳು ಸಹಜತೆಗೆ ಮರಳಲು ಆರಂಭಿಸಿವೆ ಎಂದು ತಿಳಿಸಿದ್ದಾರೆ ದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಣೆ ಮಾಡುವಲ್ಲಿ ಭಾರತೀಯ ನೌಕಾಪದೆ ಅತ್ಯುತ್ತಮ ಕಾರ್ಯ ನಿರ್ವಹಿಸುತ್ತಿದ್ದು ನೈಸರ್ಗಿಕ ವಿಕೋಪ ಸೇರಿದಂತೆ ಸಂದಿಗ್ದ ಪರಿಸ್ಥಿತಿಯಲ್ಲಿ ಸಮಯದಲ್ಲಿ ಜನರ ನೆರವಿಗೆ ಧಾವಿಸಿ ಮಾನವೀಯತೆ ಮೆರೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತೀಯ ನೌಕಾಪಡೆ ದಿನಾಚರಣೆ ಅಂಗವಾಗಿ ಅವರು ಟ್ವೀಟ್ನಲ್ಲಿ ನೌಕಾಪಡೆಯ ವೀರ ಯೋಧರು ಹಾಗೂ ಅವರ ಕುಟುಂಬಗಳಿಗೆ ಶುಭಾಶಯ ಕೋರುವುದಾಗಿ ತಿಳಿಸಿದ್ದಾರೆ ನೌಕಾಪದೆ ಕರಾವಳಿ ಪ್ರದೇಶ ರಕ್ಷಣೆ ಮಾಡುವಲ್ಲಿ ತನ್ನ ಬದ್ದತೆ ಹಾಗೂ ಶೌರ್ಯ ಮೆರೆದ ಭವ್ಯ ಇತಿಹಾಸ ಹೊಂದಿದೆ ಎಂದು ಹೇಳಿದ್ದಾರೆ

ಗ್ರೇಣರ್ ಹೈದರಾಬಾದ್ ಮುನಿಸಿಪಲ್ ಕಾರ್ಪೋರೇಷನ್ ಜಿಎಚ್ಎಂಸಿ ಚುನಾವಣೆ ಮತಗಳ ಎಣಿಕೆಗಳ ಪ್ರಗತಿಯಲ್ಲಿದ್ದು ಆರಂಭಿಕ ಹಂತದಲ್ಲಿ ಬಿಜೆಪಿ ಹೆಚ್ಚಿನ ವಾರ್ಡ್ಗಳಲ್ಲಿ ಮುನ್ನಡೆ ಕಂಡುಕೊಂಡಿದೆ ಭಾರೀ ಬಿಗಿಭದ್ರತೆ ಹಾಗೂ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂದು ಹೈದರಾಬಾದ್ನಲ್ಲಿ ಮತಗಳ ಎಣಿಕೆ ನಡೆಯುತ್ತಿದೆ ಅಂಚೆ ಮತಗಳ ಎಣಿಕೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ

ಆರಂಭಿಕ ವರದಿಗಳ ಪ್ರಕಾರ ಆಡಳಿತಾರೂಧ ಟೆಆರ್ಎಸ್ ಹಾಗೂ ಬಿಜೆಪಿ ನಡುವೆ ನಿಕಟ ಪೈಪೋಟಿ ಇರುವುದು ಕಂಡುಬರುತ್ತಿದೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮಾಲಿನ್ಯದಿಂದಾಗುತ್ತಿರುವ ಅಪಾಯವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಕಾರ್ಖಾನೆಗಳು ಹೊರಸೂಸುವ ತ್ಯಾಜ್ಯ ಕಟ್ಟದ ನಿರ್ಮಾಣಗಳಿಂದಾಗುವ ಮಾಲಿನ್ಯ ತ್ಯಾಜ್ಯಗಳನ್ನು ಸುಡುವುದರಿಂದಾಗುವ ಮಾಲಿನ್ಯ ಸೇರಿದಂತೆ ರಾಜಧಾನಿಯಲ್ಲಿ ಉಂಟಾಗುತ್ತಿರುವ ಮಾಲಿನ್ಯದ ವಿವಿಧ ಮೂಲಗಳನ್ನು ಗುರುತಿಸುವಂತೆ ನೋಟಿಸ್ನಲ್ಲಿ ಕೇಳಲಾಗಿದೆ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ವಾಯು ಮಾಲಿನ್ಯ ಬಹು ದೊಡ್ಡ ಸಮಸ್ಯೆಯಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಇತರ ಸಂಸ್ಡೆಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೂರನೇ ಹಂತದ ಜಿಲ್ಲಾ ಅಭಿವೃದ್ದಿ ಮಂಡಳಿ ಚುನಾವಣೆ ಪ್ರಗತಿಯಲ್ಲಿದೆ